ದೇಶ ವಿದೇಶಗಳ ಸಮರ ವಿಮಾನಗಳ ಹಾಗೂ ಹೆಲಿಕಾಪ್ಸರ್ಗಳು ಬಾನಂಗಳದಲ್ಲಿ ನಡೆಸುವ ವಿವಿಧ ಚಮತ್ಕಾರಗಳನ್ನು ಕಣ್ಣು ತುಂಬಿಕೊಳ್ಳಲು ಭಾರಿ ಜಿನಸಾಗರವೇ ಹರಿದು ಬಂದಿದೆ

ಪ್ರದರ್ಶನ ಉದ್ಘಾಟನೆಗೂ ಒಂದು ದಿನ ಮೊದಲೇ ಸಂಭವಿಸಿದ ಅಪಘಾತದಲ್ಲಿ ಒಬ್ಬ ಪೈಲಟ್ ಮೃತಪಟ್ನ ಹಿನ್ನಲೆಯಲ್ಲಿ ಸೂರ್ಯಕಿರಣ ವಿಮಾನಗಳ ಹಾರಾಟ ಪ್ರದರ್ಶನವನ್ನು ಮೊದಲ ಮೂರುದಿನಗಳ ಕಾಲ ಸ್ಥಗಿತಗೊಳಿಸಲಾಗಿತ್ತು ನಿನ್ನೆಯಿಂದಲೇ ವ್ಯೆಮಾನಿಕ ಪ್ರದರ್ಶನ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು ಲೋಹದ ಹಕ್ಕಿಗಳು ಬಾನಂಗಳದಲ್ಲಿ ನಡೆಸುವ ಬಗೆ ಬಗೆಯ ತಾಲೀಮು ಹಾಗೂ ಚಮತ್ಕಾರಗಳನ್ನು ಕಣ್ಣು ತುಂಬಿಕೊಳ್ಳಲು ಭಾರಿ ಸಂಖ್ಯೆಯಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ಈ ನಡುವೆ ವಾಯುನೆಲೆಯ ಕಾರು ಪಾರ್ಕಿಂಗ್ ಜಾಗದಲ್ಲಿ ನಿನ್ನೆ ಸಂಭವಿಸಿದ ಅಗ್ನಿ ದುರಂತ ಸ್ವಳಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಭೇಟಿ ನೀದಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು

ಇಸ್ರೇಲ್ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ರಷ್ಯಾ ಮತ್ತು ಫ್ರಾನ್ಪ್ ಸೇರಿದಂತೆ ಹಲವು ದೇಶಗಳ ಯುದ್ದ ವಿಮಾನಗಳು ಹೆಲಿಕಾಪ್ಪರ್ಗಳು ಭಾಗಿಯಾಗಿ ಚಮತ್ಕಾರ ಪ್ರದರ್ಶನ ಮಾಡುತ್ತಿವೆ ಮುಂಬರುವ ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸೀಟು ಹಂಚಿಕೆ ಮೂರು ನಾಲ್ಕು ದಿನಗಳಲ್ಲಿ ಅಂತಿಮವಾಗಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾದಿದ ಅವರು ಸೀಟು ಹಂಚಿಕೆ ಕುರಿತು ನಾಳೆ ಉಭಯ ಪಕ್ಷಗಳ ನಾಯಕರು ಸಭೆ ಸೇರಿ ಮಾತುಕತೆ ನಡೆಸಲಿದ್ದಾರೆ ಎಂದರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ವೇಳೆ ಸಂಭವಿಸಿದ ಅಗ್ನಿ ಅನಾಹುತಕ್ಕೆ ವ್ಯವಸ್ವೆಯ ವೈಥಲ್ಯವೇ ಕಾರಣ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿ

ವಾಹನ ನಿಲುಗಡೆಗೆ ಸ್ಥಳ ನಿಗದಿ ಮಾಡುವ ಜವಾಬ್ದಾರಿಯನ್ನು ಸಂಚಾರಿ ಪೊಲೀಸರು ತೆಗೆದುಕೊಳ್ಳದೇ ಇರುವುದು ಸಹ ಅವಘಡಕ್ಕೆ ಕಾರಣ ಎಂದು ಅವರು ಟೀಕಿಸಿದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಕುರಿತಂತೆ ನಾಳೆ ಜೆಡಿಎಸ್ ವರಿಷ್ಣ ಮಾಜಿ ಪ್ರಧಾನಮಂತ್ರಿ ಎಚ್

ದೇವೇಗೌಡರೊಂದಿಗೆ ಮಾತುಕತೆ ನೆಡಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷ ಚುನಾವಣೆಗೆ ತಯಾರಿ ಮಾಡಿಕೊಳ್ಳುತ್ತಿದೆ ಸಮ್ಮಿಶ್ರ ಸರ್ಕಾರ ಇರುವ ಹಿನ್ನಲೆಯಲ್ಲಿ ಲೋಕಸಭಾ ಚುನಾವಣೆಯನ್ನೂ ಒಟ್ಟಾಗಿ ಎದುರಿಸುವುದಾಗಿ ಹೇಳಿದರು ಯಾರಿಗೆ ಎಷ್ಟು ಸೀಟು ಎನ್ನುವುದು ಇನ್ನೊ ಅಂತಿಮವಾಗಿಲ್ಲ ಈ ಕುರಿತು ರಾಜ್ಯದ ಕಾಂಗ್ರಸ್ ಜೆಡಿಎಸ್ ಮುಖಂಡರು ಕುಳಿತು ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದರು ಆಪರೇಷನ್ ಕಮಲ ಆಡಿಯೋ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸಲು ಈಗಾಗಲೇ ನಿರ್ಧರಿಸಲಾಗಿದೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಶೀಫ್ರದಲ್ಲಿಯೇ ಎಸ್ ಐ ಟಿ ನೇಮಕವಾಗಲಿದೆ ಎಂದರು ಬೆಂಗಳೂರಿನಲ್ಲಿ ಏರ್ ಶೋ ವೇಳೆ ಅಗ್ನಿ ದುರಂತ ಸಂಭವಿಸಿರುವುದು ದುರದೃಷ್ಟಕರ ಘಟನೆ ಯಾವ ಕಾರಣಕ್ಕಾಗಿ ಅಗ್ನಿ ದುರಂತ ನಡೆದಿದೆ ಎನ್ನುವ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಪರಮೇಶ್ವರ್ ಉತ್ತರಿಸಿದರು ಭಯೋತ್ವಾದನೆ ನಿಗ್ರಹಕ್ಕೆ ಸಂಘಟಿತ ಪ್ರಯತ್ನ ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಸೈನಿಕರ ಹುತಾತ್ಮತೆ ಭಯೋತ್ಪಾದನೆಯ ಮೂಲವನ್ನು ನಿರ್ಮೂಲನೆಗೊಳಿಸಲು ದೇಶವನ್ನು ನಿರಂತರ ಪ್ರೇರೇಪಿಸಿದೆ ಮತ್ತು ಇದು ಜನರು ದೃಢವಾದ ಹೆಜ್ಜೆ ಇಡಲು ಹುರಿದುಂಬಿಸಿದೆ ಎಂದು ಹೇಳಿದರು ದೇಶದ ಜನರ ರಕ್ಷಣೆಗಾಗಿ ನಮ್ಮ ಕೆಚ್ಚೆದೆಯ ಸೈನಿಕರು ತಮ್ಮ ಪ್ರಾಣವನ್ನೇ ಸಮರ್ಪಿಸಿದ್ದಾರೆ ಅವರಿಗೆ ಗೌರವ ಸಲ್ಲಿಸುವುದಾಗಿ ಹೇಳಿದರು ನಾಳೆ ಲೋಕಾರ್ಪಣೆಗೊಳ್ಳಲಿರುವ ರಾಷ್ಟೀಯ ಯುದ್ದ ಸ್ಮಾರಕ ಕುರಿತು ಮಾತನಾದಿದ ಪ್ರಧಾನಮಂತ್ರಿ ದೇಶದ ಸಶಸ್ತ್ರ ಪಡೆಗಳು ದೇಶಕ್ಕಾಗಿ ನೀದಿದ ತ್ಯಾಗಕ್ಕೆ ದೇಶ ತನ್ನ ಋಣ ತೀರಿಸಲು ಇದೊಂದು ಸಣ್ಣ ಪ್ರಯತ್ನವಾಗಿದೆ ಎಂದರು

ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮ ತಮಗೆ ಅದ್ಬುತ ಹಾಗೂ ಉತ್ಕ್ಪಷ್ಟ ಅನುಭವ ನೀಡಿದೆ ಎಂದು ಹೇಳಿದರು